ಿ ಸಂತ್ರಸ್ವ ಕುಟುಂಬಗಳು ಸ್ವಸಹಾಯ ಸಂಘಗಳಲ್ಲಿ ಮಾಡಿರುವ ಸಾಲ ಮನ್ನಾ ಕುರಿತು ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿ ನಿರ್ಧಾರ ಪ್ರಕಟಿಸುವುದಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ಜಮೀರ್ ಅಹಮ್ಲದ್ ಹೇಳಿಕೆ ವಾರ್ತೆಗಳ ವಿವರ ಅಂತಾರಾಷ್ಟೀಯ ಸೌರ ಬಾಂಧವ್ಯಕ್ಕೆ ಸಮರ್ಥನೆ ಮತ್ತು ಪರಿಸರ ಸಂಬಂಧ ನೂತನ ಕ್ಷೇತ್ರಗಳಲ್ಲಿ ಸಹಕಾರ ಪ್ರವರ್ತಕರಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಹಿಸಿರುವ ಗಮನಾರ್ಹ ಪಾತ್ರವನ್ನು ಗುರುತಿಸಿ ಅವರಿಗೆ ವಿಶ್ವ ಸಂಸ್ವೆಯ ಅತ್ಯುನ್ನತ ಪರಿಸರ ಪ್ರಶಸ್ತಿ ಚಾಂಪಿಯನ್ಸ್ ಆಫ್ ದಿ ಅರ್ಥ್ ನ್ನು ವಿಶ್ವ ಸಂಸ್ಥೆಯ ಮಹಾ ಪ್ರಧಾನ ಕಾರ್ಯದರ್ಶಿ ಆ್ಕಂಟೊನಿಯೊ ಗುಟೆರಸ್ ಹೊಸ ದಿಲ್ಲಿಯಲ್ಲಿ ನಿನ್ನೆ ಪ್ರದಾನ ಮಾಡಿದರು

ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಪ್ರಶಸ್ತಿ ರೈತರು ಮೀನುಗಾರು ಹಾಗೂ ಬುಡಕಟ್ಟು ಜನರಿಗೆ ಸಂದ ಗೌರವವಾಗಿದೆ ಪರಿಸರದೊಂದಿಗಿನ ಭಾರತದ ಪುರಾತನ ಸಂಬಂಧವನ್ನು ಇಡೀ ಜಗತ್ತು ಗುರುತಿಸಿದೆ ಹವಾಮಾನ ವೈಪರಿತ್ಯ ತಗ್ಗಿಸುವ ಕಾರ್ಯ ಹಾಗೂ ಪವಾಮಾನ ನ್ಯಾಯ ಜತೆ ಜತೆಯಾಗಿಯೇ ನಡೆಯಬೇಕು ಈ ನಿಟ್ಟನಲ್ಲಿ ಬಹಳಷ್ಟು ಕೆಲಸಗಳು ತ್ವರಿತ ಗತಿಯಲ್ಲಿ ಕೈಗೊಳ್ಳಬೇಕು ಎಂದರು

ಖಾದರ್ ತಿಳಿಸಿದ್ದಾರೆ

ಭಾರಿ ಮಳೆಯಿಂದ ಹಾನಿಗೊಳಗಾದ ಸಂತ್ರಸ್ವ ಕುಟುಂಬಗಳು ಸ್ವಸಹಾಯ ಸಂಘಗಳಲ್ಲಿ ಮಾಡಿರುವ ಸಾಲವನ್ನು ಮನ್ನಾ ಮಾಡುವಂತೆ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿ ಆ ಬಳಿಕ ಸಾಧಕ ಬಾಧಕಗಳನ್ನು ಅವಲೋಕಿಸಿ ಮುಂದಿನ ನಿರ್ಧಾರ ಪ್ರಕಟಿಸುವುದಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ಜಮೀರ್ ಅಹಮ್ನದ್ ಹೇಳಿದ್ದಾರೆ

ಜಿ ಅಕ್ಕಿ ಸೇರಿದಂತೆ ಪಡಿತರ ಸಾಮಾಗ್ರಿಗಳನ್ನು ಮುಂದಿನ ತಿಂಗಳೂ ವಿತರಿಸಲು ತೀರ್ಮಾನಿಸಲಾಗಿದೆ ಎಂದರು ಮಾಜಿ ಪ್ರಧಾನಮಂತ್ರಿ ಎಚ್

ದೇವೇಗೌಡ ಮತ್ತು ಲೋಕೋಪಯೋಗಿ ಖಾತೆ ಸಚಿವ ಎಚ್

ರೇವಣ್ಣ ಕೇಂದ್ರ ನಗರಾಭಿವೃದ್ದಿ ಖಾತೆ ಸಚಿವ ಹರದೀಪ್ ಸಿಂಗ್ ಮರಿ ಅವರನ್ನು ಹೊಸ ದಿಲ್ಲಿಯಲ್ಲಿ ನಿನ್ನೆ ಭೇಟ ಮಾಡಿದರು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರೊಂದಿಗೆ ಕರ್ನಾಟಕದ ವಿವಿಧ ವಸತಿಗಳ ಯೋಜನೆ ಕುರಿತು ಚರ್ಚಿಸಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ಸಚಿವ ಸುರೇಶ ಪ್ರಭು ಇಂದು ಹೊಸದಿಲ್ಲಿಯಲ್ಲಿ ನಡೆಯಲಿರುವ ಅಂತರ್ ಸಚಿವರುಗಳ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ ರೂಪಾಯಿ ಮೌಲ್ತ ಕುಸಿತ ವಿತ್ತಿಯ ಕೊರತೆ ಸೇರಿದಂತೆ ಅನೇಕ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗುತ್ತದೆ ಆರ್ಥಿಕ ವ್ಯವಹಾರಗಳ ಕಲ್ಲಿದ್ದಲು ಉಕ್ಕು ಹಾಗೂ ತೈಲ ಸಚಿವಾಲಯಗಳು ಸೇರಿದಂತೆ ವಿವಿಧ ಇಲಾಖೆಗಳ ಪ್ರತಿನಿಧಿಗಳುಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಮಳೆಗಾಲದಲ್ಲಿ ಮಂಗಳೂರು ಸಕಲೇಶಪುರ ರೈಲು ಮಾರ್ಗದಲ್ಲಿ ಹಳಿ ಮೇಲೆ ಗುಡ್ಡ ಕುಸಿದು ಬಿದ್ದ ಮಣ್ಣು ತೆರವು ಕಾರ್ಯ ಪೂರ್ಣಗೊಂಡಿದ್ದು ಶೀಘದಲ್ಲೇ ಮಂಗಳೂರು ಬೆಂಗಳೂರು ಪ್ಯಾಸೆಂಜರ್ ರೈಲು ಆರಂಭವಾಗುವ ಸಾಧ್ಯತೆ ಇದೆ ಈಗಾಗಲೇ ಮಣ್ಣು ತೆರವುಗೊಳಿಸಿ ಈ ಮಾರ್ಗದಲ್ಲಿ ಎರಡು ಗೂಡ್ಲ್ ರೈಲುಗಳು ಪರೀಕ್ಷಾರ್ಥ ಸಂಚಾರ ನಡೆಸಿವೆ ಸುಬ್ರಹ್ಮಣ್ಯ ಸಕಲೇಶಪುರ ಮಾರ್ಗದಲ್ಲಿ ಆಗಸ್ಟ್ ತಿಂಗಳಿಂದ ರೈಲು ಓಡಾಟ ಸ್ವಗಿತಗೊಂಡಿತ್ತು

ಮಹಾ ಮಳೆ ಹಾಗೂ ಭೂ ಕುಸಿತದಿಂದ ಶಿರಾಡಿ ಘಾಟನಲ್ಲಿ ರಸ್ತೆ ಸಂಚಾರ ಸ್ಥಗಿತಗೊಂಡಿತ್ತು ಇದೀಗ ಪೂರಂಭದಲ್ಲಿ ಬಸ್ಗಳ ಸಂಚಾರಕ್ಕೆ ಮಾತ್ರ ಅವಕಾಶ ನೀಡಲಾಗಿದ್ದು ಇದರಿಂದ ಮಂಗಳೂರು ಬೆಂಗಳೂರು ನಡುವೆ ನೇರ ಸಂಪರ್ಕ ಮತ್ತೇ ಸಾಧ್ಯವಾಗಿದೆ

ಇದೀಗ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಲಾಗಿದ್ದು ಪಾರಂಭದಲ್ಲಿ ಎಲ್ಲ ಬಗೆಯ ಪ್ರಯಾಣಿಕರ ಬಸ್ ಸಂಚಾರಕ್ಕೆ ರಿಗೆ ಹಸಿರು ನಿಶಾನೆ ತೋರಲಾಗಿದೆ

ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳಲ್ಲಿ ಒಂದಾದ ಬಡ ಹಾಗೂ ದುರ್ಬಲ ವರ್ಗದವರಿಗೆ ಉಚಿತ ಗ್ಯಾಸ್ ಸಿಲೆಂಡರ್ ಪೂರೈಕೆಯ ಉಜ್ವಲ್ ಯೋಜನೆ ಬೆಳಗಾವಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು ಈ ಯೋಜನೆಯಿಂದ ಲಾಭ ಪಡೆದುಕೊಂಡ ಫಲಾನುಭವಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ

ಉಚಿತವಾಗಿ ಗ್ಲಾಸ್ ಸಿಲೆಂಡರ್ ರೆಗ್ಯೂಲೆಟರ್ ಹಾಗೂ ಇತರೆ ಸಾಮಗ್ರಿಗಳನ್ನು ವಿತರಿಸಲಾಯಿತು ನಿತ್ತ ಉರುವಲಿನಿಂದ ಅಡುಗೆ ಮಾಡುವಾಗ ಹೊಗೆ ಆವರಿಸಿ ಆರೋಗ್ಲಕ್ಷೆ ತೊಂದರೆಯಾಗುತ್ತಿತ್ತು ಆದರೆ ಈಗ ಹೊಗೆಯಿಂದ ಮುಕ್ತಿ ಹೊಂದಿರುವುದಾಗಿ ಬೆಳಗಾವಿ ತಾಲೂಕಿನ ಕುದರೆಮನೆ ಗ್ರಾಮದ ಫಲಾನುಭವಿ ರೇಖಾ ಹೇಳುತ್ತಾರೆ

ಥಾ ದ್ರುಪದಾ ಈಗ ಚುಟುಕು ಸುದ್ದಿ ಪಶು ಇಲಾಖೆಯ ಸಿಬ್ಲಂದಿ ಜಾನುವಾರು ಸರ್ವೇ ಕಾರ್ಯವನ್ನು ಸಮರ್ಪಕವಾಗಿ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ನಿರ್ವಹಣಾ ಅಧಿಕಾರಿ ಜಿ ಜಗದೀಶ್ ಹೇಳಿದ್ದಾರೆ

ರಾಮ್ ಪ್ರಸಾತ್ ಮನೋಹರ್ ಬಳ್ಳಾರಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಹವಾಮಾನ ವೈಪರಿತ್ಯ ತಗ್ಗಿಸುವ ಕಾರ್ಯ ತ್ವರಿತ ಗತಿಯಲ್ಲಿ ಕೈಗೊಳ್ಳುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ

ಿ ಸಂತ್ರಸ್ಥ ಕುಟುಂಬಗಳು ಸ್ವಸಹಾಯ ಸಂಘಗಳಲ್ಲಿ ಮಾಡಿರುವ ಸಾಲ ಮನ್ನಾ ಕುರಿತು ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿ ನಿರ್ಧಾರ ಪ್ರಕಟಿಸುವುದಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ಜಮೀರ್ ಅಹಮ್ಟದ್ ಹೇಳಿಕೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು